ನಾಳೆ ಪ್ರಧಾನಮಂತ್ರಿ ಉಗಾಂಡಕ್ಕೆ ತೆರಳಲಿದ್ದು ಅಲ್ಲಿನ ಅಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ನಿಯೋಗಮಟ್ಲದ ಮಾತುಕತೆ ನಡೆಸಲಿದ್ದು ಬಳಿಕ ಅಲ್ಲಿನ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಪ್ರಧಾನಿಯವರು ಭಾಷಣ ಮಾಡಲಿದ್ದಾರೆ

ಪ್ರವಾಸದ ಕೊನೆಯ ಚರಣದಲ್ಲಿ ಬುಧವಾರ ಪ್ರಧಾನಿಯವರು ದಕ್ಷಿಣ ಆಫಿಕಾಕ್ಕೆ ತೆರಳಲಿದ್ದು

ಜಾಗತಿಕ ಆಡಳಿತ ಸಮಗ್ರ ಅಭಿವೃದ್ದಿ ಆರೋಗ್ಡ ಮತ್ತು ಲಸಿಕೆ ಕಾರ್ಯಕ್ರಮ ಶಾಂತಿ ಸ್ಟಾಪನೆ ಮತ್ತು ಸುಸ್ಟಿರ ಅಭಿವೃದ್ದಿ ಮುಂತಾದವು ಬ್ರಿಕ್ಸ್ ಶೃಂಗಸಭೆಯ ಕಾರ್ಯಪಟ್ಟಿಯ ಪ್ರಮುಖ ಅಂಶಗಳಾಗಿವೆ

ಇದರ ಜೊತೆಗೆ ರಾಜ್ಯ ಸರ್ಕಾರಗಳು ಗುಂಪು ಗಲಭೆ ತಡೆಯಲು ಅನುಕೂಲವಾಗುವಂತೆ ನೂತನ ಮಾದರಿ ಕಾನೂನು ರಚಿಸುವ ಮತ್ತೊಂದು ಆಯ್ಲೆಯನ್ನು ಸಪ ಪರಿಶೀಲಿಸುತ್ತಿರುವುದಾಗಿ ಕೇಂದ್ರದ ಹಿರಿಯ ಅಧಿಕಾರಿಯೊಬ್ಲರು ತಿಳಿಸಿದ್ದಾರೆ

ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಸರ್ಕಾರ ಪರಾಮರ್ಶೆ ನಡೆಸುತ್ತಿದ್ದು ನೂತನ ಕಾನೂನು ರಚನೆಗೆ ಸ್ವಲ್ಪ ಸಮಯ ಓಡಿಯಲಿದೆ ಗುಂಪು ಗಲಭೆ ತಡೆಯಲು ಪ್ರಸಕ್ತ ಐಪಿಸಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದಲ್ಲಿ ನೂತನ ಕಾನೂನು ರಚನೆ ಅಗತ್ಯವಿರುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಇದಲ್ಲದೆ ಗುಂಪು ಗಲಭೆ ಉತ್ತೇಜಿಸುವ ವದಂತಿಗಳನ್ನು ತಡೆಯುವ ನಿಟ್ಟಿನಲ್ಲಿ ಸಾಮಾಜಿಕ ಮಾಧ್ಯಮಗಳನ್ನು ನಿಯಂತ್ರಿಸಲು ಸರ್ಕಾರ ಗಂಭೀರವಾಗಿ ಪರಿಶೀಲಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ ಇತ್ತೀಚೆಗೆ ಮನಾರಚನೆಗೊಂಡ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಮೊದಲ ಸಭೆ ದೆಹಲಿಯಲ್ಲಿ ನಿನ್ನೆ ನಡೆಯಿತು ಮುಂದಿನ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಕಾಂಗ್ರೆಸ್ನ ಪ್ರಧಾನ ಮಂತ್ರಿ ಅಭ್ಯರ್ಥಿಯಾಗಿ ಸಮಿತಿ ಆಯ್ಕೆ ಮಾಡಿದ್ದು ಆಡಳಿತಾರೂಢ ಬಿಜೆಪಿಯನ್ನು ಎದುರಿಸಲು ಸಮಾನ ಮನಸ್ಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ರಾಹುಲ್ ಗಾಂಧಿಯವರಿಗೆ ಸಮಿತಿ ಅಧಿಕಾರ ನೀಡಿದೆ

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಮಾಜದ ತುಳಿತಕ್ಕೊಳಗಾದವರ ಸಮಸ್ಕೆಗಳ ಕುರಿತು ಹೋರಾಡುವ ಅಗತ್ತವಿದೆ

ಪಕ್ಷದ ಮಾಜಿ ಅಧ್ವಕ್ಷೆ ಸೋನಿಯಾಗಾಂಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶೋಷಿತ ಸಮುದಾಯದ ಮೇಲೆ ಗದಾಪ್ರಪಾರ ನಡೆಸುತ್ತಿದ್ದಾರೆ ಎಂದು ದೂರಿದರು ಪಕ್ಷದ ವಕ್ತಾರ ರಣದೀಪ್ ಸುರ್ಜೆವಾಲಾ ಚುನಾವಣಾ ಪೂರ್ವ ಮತ್ತು ಚುನಾವಣೆ ನಂತರ ಸಮಾನ ಮನಸ್ಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ರಾಹುಲ್ ಗಾಂಧಿವರಿಗೆ ಸಮಿತಿ ಸರ್ವಾನುಮತದಿಂದ ಅಧಿಕಾರ ನೀಡಿದೆ ಎಂದರು ಮುಂದಿನ ವರ್ಷದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಮುಂಬೈನಲ್ಲಿ ನಿನ್ನೆ ಪಕ್ಷದ ಹಿರಿಯ ನಾಯಕರ ಸಭೆ ನಡೆಸಿದರು

ಚುನಾವಣಾ ಆಯೋಗ ಈ ಶಾಸಕರನ್ನು ಅನರ್ಪಗೊಳಿಸುವ ಮುನ್ನ ಮೌಖಿಕ ವಿಚಾರಣೆ ನಡೆಸಿಲ್ಲ ಎಂದು ಕಳೆದ ಮಾರ್ಚ್ನಲ್ಲಿ ದೆಹಲಿ ನ್ನಾಯಾಲಯ ಈ ಪ್ರಕರಣವನ್ನು ಹೊಸದಾಗಿ ವಿಚಾರಣೆ ನಡೆಸುವಂತೆ ಆಯೋಗಕ್ಕೆ ಸೂಚಿಸಿತ್ತು

ಮಹಾರಾಷ್ಷದ ಪಣಕಾಸು ಸಚಿವ ಸುಧೀರ್ ಮುಂಗಟ್ಲವಾರ್ ಗನೇ ವೇತನ ಆಯೋಗವು ತನ್ನ ಸೌಕರರಿಗೆ ದೀಪಾವಳಿಯ ಉಡುಗೊರೆಯೆಂದು ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ

ಈ ಕಟ್ಟಡವನ್ನು ಕಾನೂನುಬಾಹಿರವಾಗಿ ನಿರ್ಮಿಸಲಾಗುತ್ತಿತ್ತು ಎಂದು ಜಿಲ್ಲಾ ಮ್ಯಾಜಿಸ್ನೇಟ್ ರೀತು ಮಹೇಶ್ವರಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಈ ಘಟನೆಯ ಕುರಿತು ತನಿಖೆಗೆ ಆದೇತ ನೀಡಿದ್ದಾರೆ

ಈ ದುರ್ಘಟನೆ ನಡೆದ ತಕ್ಷಣವೇ ರಾಷ್ಲೀಯ ವಿಪತ್ತು ನಿರ್ವಹಣಾ ಪಡೆ ಸಿಬ್ಬಂದಿಯು ನೆರವಿಗೆ ಧಾವಿಸಿದ್ದು ರಕ್ಷಣಾ ಮತ್ತು ತಪಾಸಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ ಈ ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿರುವ ಒಬ್ಬ ವ್ಯಕ್ತಿಯನ್ನು ರಕ್ಷಿಸಲಾಗಿದ್ದು ಒಂದು ಮೃಶದೇಹವನ್ನು ಹೊರತೆಗೆಯಲಾಗಿದೆ ಎಂದು ರಾಷ್ಟೀಯ ವಿಪತ್ತು ನಿರ್ವಹಣಾ ಮಂಡಳಿ ಅಧಿಕಾರಿ ತಿಳಿಸಿದ್ದಾರೆ

ಇದರೊಂದಿಗೆ ಮೂರೂ ಪಂದ್ಯಗಳನ್ನು ಗೆದ್ದು ಭಾರತ ಸರಣಿ ಕೈವಶಮಾಡಿಕೊಂಡಿತು ಭಾರತದ ಪರ ರೂಪೀಂದರ್ ಪಾಲ್ಸಿಂಗ್ ಸುರೇಂದ್ರ ಕುಮಾರ್ ಮನ್ದೀಪ್ ಸಿಂಗ್ ಮತ್ತು ಆಕಾಶ್ದೀಪ್ ಸಿಂಗ್ ಅವರು ತಲಾ ಒಂದು ಗೋಲು ಬಾರಿಸಿದರು